ಯಡಿಯೂರಪ್ಪ ಮಾಹಿತಿ

ದೇಶ ಹಾಗೂ ವ್ಯಕ್ತಿಯ ಅಭಿವೃದ್ದಿಗೆ ಶಿಕ್ಷಣ ಎಲ್ಲ ಹಂತದಲ್ಲೂ ಕೌಶಲಾಭಿವೃದ್ದಿ ಅಂಗವಾಗಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡ ಅಭಿಪ್ರಾಯಪಟ್ಟಿದ್ದಾರೆ ಹುಬ್ಬಳ್ಳಿಯ ದೇಶಪಾಂಡೆ ಫೌಂಡೇಶನ್ ಆವರಣದಲ್ಲಿ ನಿನ್ನೆ ಕೌಶಲಾಭಿವೃದ್ಧಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಸ್ತುತ ಪ್ರತಿಯೊಬ್ಬ ಭಾರತೀಯನೂ ಔದ್ಯೋಗಿಕ ಸಾಮರ್ಥ್ಯವೃದ್ಧಿಗೆ ಅಗತ್ಯವಾದ ಕೌಶಲ್ಯವನ್ನು ಗುರುತಿಸಿ ಕಾರ್ಯಕ್ಕೆ ಆದ್ಯತೆ ನೀಡುವುದು ಮುಖ್ಯ ಎಂದರು

ಆ ನಿಟ್ಟನಲ್ಲಿ ಬಾಸಗಿ ರಂಗದಲ್ಲಿ ದೇಶಪಾಂಡೆ ಕೌಶಲ್ಯಭಿವೃದ್ಧಿ ಕೇಂದ್ರಗಳಂತಹ ಸಂಸ್ಥೆಗಳು ಪಾತ್ರ ಅತೀ ಮಹತ್ವದ್ದು ಎಂದು ಅವರು ಹೇಳಿದರು ಭಾರತದಲ್ಲಿ ಎಲ್ಲ ನದಿಗಳು ಮಾಲಿನ್ಯಗೊಂಡಿವೆ ಅರಣ್ಯ ಪ್ರದೇಶಗಳು ಸಂಕುಚಿತಗೊಳ್ಳುತ್ತಿವೆ ಅರಣ್ಯ ಹಾಗೂ ಪರಿಸರವನ್ನು ಈಗಾಗಲೇ ಸಾಕಷ್ಟು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಆದ್ದರಿಂದ ಯುವಜನತೆ ಅರಣ್ಯ ಪರಿಸರ ಸಂರಕ್ಷಣೆ ಉತ್ತಮ ಕೃಷಿ ವ್ಯವಸ್ಥೆ ಮೂಲಕ ದೇಶದ ರೈತಾಪಿ ಜನರ ವಿಶ್ವಾಸ ವೃದ್ಧಿಸುವ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು

ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಯೋಗ ಚಿಕಿತ್ಸೆ ಮತ್ತು ಧ್ಯಾನ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಆರೋಗ್ಟಕ್ಕೆ ಯೋಗ ಬೇಕು ಯೋಗವು ಜಗತ್ತಿಗೆ ಭಾರತ ನೀಡಿದ ತ್ರೇ ಕ್ಕೆ ಪ್ರಾಚೀನ ಕೊಡುಗೆಯಾಗಿದೆ ಪ್ರಧಾನ ಮಂತ್ರಿ ಅವರ ಪ್ರಯತ್ನದಿಂದ ಅಂತಾರಾಷ್ವೀಯ ಯೋಗ ದಿನಾಚರಣೆ ವಿಶ್ವದಾದ್ಯಂತದ ಆಚರಿಸಲಾಗುತ್ತಿದೆ ಎಂದರು

ಯುವಜನತೆ ಸ್ವಯಂ ನಿಯಂತ್ರಣ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಿದ್ದು ಬದಲಾದ ಆಹಾರ ಪದ್ವತಿಯಿಂದ ಆರೋಗ್ಯ ಕಳೆದುಕೊಳ್ಳುತ್ತಿದ್ದಾರೆ ಸರಳ ಯೋಗಾಭ್ಯಾಸದಿಂದ ದೇಶಕ್ಕೆ ಅವರು ಅಮೂಲ್ಯ ಸಂಪತ್ತಾಗಬಹುದು

ಪರಿಸರ ಮಾನವ ಆರೋಗ್ಯ ವಿಶೇ ವಾಗಿ ಮಕ್ಕಳ ಭವಿ ಕ್ಷೆ ಮಾರಕವಾಗದಂತೆ ರೂಪುಗೊಳ್ಳಬೇಕು ಎಂದು ಉಪರಾಷ್ಟಪತಿ ಎಂ

ಹುಬ್ಬಳ್ಳಿಯಲ್ಲಿ ನಿನ್ನೆ ಹುಬ್ಬಳ್ಳಿ ಧಾರವಾಡ ತ್ವರಿತ ಬಸ್ ಸಾರಿಗೆ ವ್ಯವಸ್ಥೆ ಉದ್ಘಾಟಿಸಿ ಮಾತನಾಡಿದ ಅವರು ಅಭಿವೃದ್ದಿ ಜೀವನಮಟ್ಟದ ಸುಧಾರಣೆ ಆಧರಿಸಿರಬೇಕು

ಮೀ ಉದ್ದದ ಹೆಚ್ಡಿಬಿಆರ್ಟಿಎಸ್ ಯೋಜನೆ ಸುಸ್ಕಿರ ಮತ್ತು ಪರಿಸರ ಸ್ಟೇಹಿ ಕಡಿಮೆ ವೆಚ್ವದ ಸಾರಿಗೆ ವ್ಯವಸ್ಥೆ ಇದಾಗಿದೆ ಎಂದರು ಅವಳಿ ನಗರದ ಮಧ್ಯೆ ತ್ವರಿತ ಬಸ್ ಸಾರಿಗೆ ಸೇವೆಯನ್ನು ಲೋಕಾರ್ಪಣೆಗೊಳಿಸಲು ತಮಗೆ ಸಂತೋಷವಾಗಿದೆ ಎಂದು ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಕನ್ನಡದಲ್ಲಿ ತಮ್ಮ ಭಾಷಣ ಆರಂಭಿಸಿ ನಗರಗಳ ಸುಸ್ಕಿರ ಅಭಿವೃದ್ಧಿಗೆ ಬಿಆರ್ಟಿಎಸ್ ನಂಥ ಯೋಜನೆಗಳು ಪೂರಕ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸುಂದರವಾಗಲು ಇದು ವರದಾನವಾಗಲಿದೆ ಎಂದರು

ಪರಿಸರ ಮಾಲಿನ್ಯ ಅಧಿಕವಾದರೆ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿ ಒತ್ತಡ ಹೆಚ್ಚಾಗುತ್ತಿದೆ ಒತ್ತಡ ಮುಕ್ತ ನೆಮ್ಮದಿ ಬದುಕಿಗೆ ಸಾರ್ವಜನಿಕ ಸಾರಿಗೆ ಬಳಕೆ ಹೆಚ್ಚಾಗಬೇಕು ಎಂದು ಅವರು ಹೇಳಿದರು

ಕೊಳಜೆ ಪ್ರದೇಶಗಳು ಹೆಚ್ಚಲು ಕಾರಣವಾಗುತ್ತದೆ ಸುಸ್ಕಿರ ಅಭಿವೃದ್ಧಿಗೆ ಸರ್ಕಾರ ಅಮೃತ ಸ್ವಚ್ಛ ಭಾರತ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಅವರು ಹೇಳಿದರು ನಮ್ಮ ನಗರಗಳು ನಮ್ಮ ಬೆಳವಣಿಗೆ ಹಾಗೂ ಸಮೃದ್ಧಿಯ ಸಂಕೇತಗಳಾಗಬೇಕು ಸಮತೋಲಿತ ಅಭಿವೃದ್ಧಿ ಆರ್ಥಿಕ ಅವಕಾಶಗಳನ್ನು ಎಲ್ಲರಿಗೂ ವಿಸ್ತರಿಸುತ್ತದೆ ಎಂದು ವೆಂಕಯ್ಯ ನಾಯ್ಡು ಹೇಳಿದರು ಬಹು ನಿರೀಕ್ಷಿತ ರಾಜ್ಯ ಸಚಿವ ಸಂಪುಟವಿಸ್ತರಣೆಗೆ ಮಹೂರ್ತ ನಿಗದಿಯಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ

ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯೇ ಎನ್ನುವ ಪ್ರಶ್ನೆಗೆ ನೇರವಾಗಿ ಉತ್ತರಿಸದ ಅವರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರಣೀಭೂತರಾದವರಿಗೆ ಈ ಹಿಂದೆ ನೀಡಲಾಗಿದ್ದ ವಾಗ್ದಾನದಂತೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡಲು ಬದ್ದನಾಗಿದ್ದೇನೆ ಎಂದರು

ಯಡಿಯೂರಪ್ಪ ತಿಳಿಸಿದ್ದಾರೆ

ಕಲಬುರಗಿ ನಗರ ನುಡಿ ಹಬ್ಬಕ್ಕೆ ಸಿದ್ದಗೊಂಡಿದೆ ನಿನ್ನೆ ಕಲಬುರಗಿಯಲ್ಲಿ ಜಲ್ಲಾಧಿಕಾರಿ ಶರತ್ ಬಿ ಈ ಮಾಹಿತಿ ನೀಡಿ ಮುಖ್ಯ ವೇದಿಕೆ ಹಾಗೂ ಎರಡು ಸಮಾನಾಂತರ ವೇದಿಕೆಗಳಲ್ಲಿ ಸಮ್ಮೇಳನದ ಕಾರ್ಯಕ್ರಮಗಳು ನಡೆಯಲಿದ್ದು ಸಮ್ಮೇಳನದಲ್ಲಿ ಭಾಗವಹಿಸುವವರಿಗೆ ವಸತಿ ಪಾಗೂ ಸಾರಿಗೆ ವ್ಯವಸ್ಥೆಯನ್ನು ಅಬ್ಬಿಕಟ್ಟಾಗಿ ರೂಪಿಸಲಾಗಿದೆ ಮಾಧ್ಯಮದವರಿಗೆ ಕಂಪ್ಯೂಟರ್ ವೈಫೈ ಊಟದ ವ್ಯವಸ್ಥೆ

ನಗರ ಪೊಲೀಸ್ ಆಯುಕ್ತ ಡಾ

ನಾಗರಾಜ್ ಮಾತನಾಡಿ ಸಮ್ಮೇಳನದ ಯಶಸ್ವಿಯಾಗಿ ನಿರ್ವಹಿಸಲು ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ರೂಪಿಸಲಾಗಿದೆ ಕಾರ್ಯಕ್ರಮ ನಡೆಯುವ ಎಲ್ಲ ಸ್ಥಳಗಳಲ್ಲಿ ಸಿ

ಅಳವಡಿಸಲಾಗಿದೆ ಎಂದು ತಿಳಿಸಿದರು

ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿನ ಬಡವರಿಗೆ ಅನುಕೂಲವಾಗಲೆಂದೇ ರಾಜ್ಯದ ಪ್ರಮುಖ ದೇವಾಲಯಗಳಲ್ಲಿ ಸಾಮೂಹಿಕ ವಿವಾಹ ವಿರ್ಪಡಿಸಲಾಗಿದ್ದು ರಾಜ್ಯದ ನೂರು ದೇವಾಲಯಗಳಲ್ಲಿ ಸಾಮೂಹಿಕ ವಿವಾಪ ನಡೆಯಲಿದೆ ಹೀಗಾಗಿ ಆಯಾ ಜಲ್ಲೆಗಳ ಜಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತಿದೆ ಎಂದರು

ಸೋಂಕು ಪೀಡಿತನ ಆರೋಗ್ಯ ಸ್ಹಿತಿ ಸ್ಹಿರವಾಗಿದೆ ಆತನ ಮೇಲೆ ತೀವ್ರ ನಿಗಾವಹಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ